ಇದರ ಜೊತೆಗೆ ವಲಸೆ ಕಾರ್ಮಿಕರನ್ನು ಅವರ ಊರುಗಳಿಗೆ ವಾಪಸ್ ಕಳಿಸುವುದು ಹಾಗೂ ಅಗತ್ಯ ವಸ್ತುಗಳನ್ನು ನೀಡುವ ಸಲುವಾಗಿ ಹೆಚ್ಚುವರಿಯಾಗಿ ಒಂದು ಸಾವಿರ ಕೋಟಿ ರೂಪಾಯಿ ಮೀಸಲಿರಿಸಿದೆ

ಪ್ರಧಾನಮಂತ್ರಿ ಕೇರ್ಸ್ ನಿಧಿಯಿಂದ ವಲಸೆ ಕಾರ್ಮಿಕರ ಕಲ್ವಾಣಕ್ಕಾಗಿ ಒಂದು ಸಾವಿರ ಕೋಟಿ ರೂಪಾಯಿಯನ್ನು ಕಾರ್ಮಿಕರಿಗೆ ವಸತಿ ವೈದ್ವಕೀಯ ಸೌಲಭ್ವ ಹಾಗೂ ಅವರುಗಳನ್ನು ಊರುಗಳಿಗೆ ವಾಪಸ್ಸು ಕಳಿಸಲು ಬಳಕೆ ಮಾಡಲಾಗುವುದು

ಅಂತಾರಾಷ್ಷೀಯ ಕಾನೂನನ್ನು ಗೌರವಿಸುವುದು ಪಾಲುದಾರರ ಕಾನೂನುಬದ್ದ ಹಿತಾಸಕ್ತಿಗಳನ್ನು ಮಾನ್ಯ ಮಾಡುವುದು ಬಹುಪಕ್ಷೀಯತ್ವವನ್ನು ಬೆಂಬಲಿಸುವುದು ಹಾಗೂ ಸಮಾನ ಒಳಿತನ್ನು ಉತ್ತೇಜಿಸುವುದು ಸುಸ್ಲಿರ ಜಾಗತಿಕ ವ್ಯವಸ್ಲೆಯನ್ನು ನಿರ್ಮಿಸಲು ಇರುವ ಮಾರ್ಗಗಳು ಎಂದು ಭಾರತ ಹೇಳಿದೆ ರಷ್ಡಾ ಭಾರತ ಚೈನಾ ಆರ್ಐಸಿ ತ್ರಿಪಕ್ಷೀಯ ವಿದೇಶಾಂಗ ಸಚಿವರುಗಳ ವಿಡಿಯೋ ಸಂವಾದದಲ್ಲಿ ಮಾತನಾಡಿದ ವಿದೇಶಾಂಗ ವ್ನವಹಾರಗಳ ಸಚಿವ ಎಸ್ ಜೈಶಂಕರ್ ಈ ವಿಶೇಷ ಸಭೆ ಅಂತಾರಾಷ್ಷೀಯ ಬಾಂಧವ್ಯಗಳ ಸಮಯ ಪರೀಕ್ಷೆಯ ಸಿದ್ದಾಂತಗಳಲ್ಲಿನ ನಮ್ನ ನಂಬಿಕೆಗಳನ್ನು ಮನರುಚ್ಚರಿಸುತ್ತದೆ ಎಂದು ಹೇಳಿದ್ದಾರೆ ಜಗತ್ತಿನ ಮುಂಚೂಣಿ ದೇಶಗಳ ನಡವಳಿಕೆ ಎಲ್ಲಾ ರೀತಿಯಲ್ಲೂ ನಿದರ್ಶನಗಳಾಗಿರುತ್ತವೆ ಎಂದು ಅವರು ಹೇಳಿದರು

ಜಾಗತಿಕ ಕಾರ್ಯಪಟ್ಷೆಯನ್ನು ನಿರ್ಣಯಿಸುವಲ್ಲಿ ರಷ್ಯಾ ಭಾರತ ಮತ್ತು ಜೈನಾ ಸಕ್ರಿಯ ಪಾತ್ರ ಹೊಂದಿವೆ ಆರ್ಐಸಿ ಸುಧಾರಿತ ಬಹುಪಕ್ಷೀಯತ್ವದ ಮೌಲ್ಯಗಳನ್ನು ಸಮ್ಮಿಳಿತಗೊಳಿಸುವುದು ಎಂಬುದು ಭಾರತದ ವಿಶ್ವಾಸವಾಗಿದೆ ಎಂದು ಅವರು ನುಡಿದರು

ಕೊರೋನಾ ಸೋಂಕು ಹಿನ್ನೆಲೆಯಲ್ಲಿ ಸೌದಿ ಅರೆಬಿಯಾದಲ್ಲಿ ಈ ವರ್ಷ ನಡೆಯಲಿರುವ ಹಜ್ ಯಾತ್ರೆಯನ್ನು ಸೀಮಿತ ಪ್ರಮಾಣದಲ್ಲಿ ನಡೆಸಲು ತೀರ್ಮಾನಿಸಲಾಗಿದೆ ಪಜ್ ಯಾತ್ರೆಯಲ್ಲಿ ಸ್ಲಳೀಯರಿಗೆ ಮಾತ್ರ ಅವಕಾಶ ನೀಡಲಾಗುತ್ತಿದೆ ಈ ಕುರಿತು ಪ್ರತಿಕ್ರಿಯೆ ನೀಡಿರುವ ಕೇಂದ್ರ ಅಲ್ಪಸಂಖ್ವಾತ ವ್ಯವಹಾರಗಳ ಸಚಿವ ಮುಖ್ತಾರ್ ಅಬ್ವಾಸ್ ನಖ್ವಿ ಈ ಬಾರಿ ಭಾರತದಿಂದ ಯಾರೂ ಹಜ್ ಯಾಕ್ರೆ ಕೈಗೊಳ್ಳುವುದಿಲ್ಲ ಸೌದಿ ಅರೆಬಿಯಾದ ಉಮ್ರಾ ಸಚಿವ ಡಾ ಮೊಹಮ್ಲದ್ ಸಲೆಹ್ ಬಿನ್ ತಹೇರ್ ಅವರು ತಮಗೆ ದೂರವಾಣಿ ಕರೆ ಮಾಡಿ ಈ ಬಾರಿ ಹಜ್ ಯಾತ್ರೆಗೆ ಭಾರತದಿಂದ ಯಾರನ್ನೂ ಕಳುಹಿಸಬಾರದು ಎಂದು ಹೇಳಿರುವುದಾಗಿ ಸ್ಪಷ್ಟಪಡಿಸಿದ್ದಾರೆ

ಕರ್ನಾಟಕದಲ್ಲಿ ರಾಜಧಾನಿ ಬೆಂಗಳೂರು ಸೇರಿದಂತೆ ಇತರೆಡೆ ಕೊರೋನಾ ಸೋಂಕಿನ ಪ್ರಕರಣಗಳು ಹೆಚ್ಚಾಗುತ್ತಿರುವ ಹಿನ್ನೆಲೆಯಲ್ಲಿ ಸೋಂಕಿತರ ಚಿಕಿತ್ಸೆಗಾಗಿ ಖಾಸಗಿ ಆಸ್ಪತ್ರೆಗಳು ನರ್ಸಿಂಗ್ ಹೋಂಗಳನ್ನು ಬಳಸಿಕೊಳ್ಳಲು ರಾಜ್ಯ ಸರ್ಕಾರ ನಿರ್ಧರಿಸಿದ್ದು ಇದಕ್ಕಾಗಿ ಚಿಕಿತ್ಸಾ ದರಗಳನ್ನು ನಿಗದಿಪಡಿಸಲಾಗಿದೆ

ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಕೊರೋನಾ ಸಾಂಕ್ರಾಮಿಕ ಸೋಂಕು ಇಡೀ ವಿಶ್ವದಾದ್ಯಂತ ಅಧಿಕ ಜನಸಂಖ್ಯೆಯ ದೇಶಗಳಲ್ಲಿ ಹೆಚ್ಚಾಗುತ್ತಿದ್ದು ಪರೀಕ್ಷಾ ಪ್ರಮಾಣ ಸಹ ಏರುಗತಿಯಲ್ಲಿವೆ ಎಂದರು ಇಂದು ಹೆಸರಾಂತ ಶಿಕ್ಷಣ ತಜ್ಞ ನ್ಯಾಯವಾದಿ ಜನಸಂಘದ ಸಂಸ್ವಾಪಕರಾಗಿದ್ದ ಡಾ ಶ್ಯಾಮ್ ಪ್ರಸಾದ್ ಮುಖರ್ಜಿಯವರ ಪುಣ್ಯಸ್ತರಣೆ

ವೆಂಕಯ್ಯ ನಾಯ್ದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹಾಗೂ ಗೃಹ ಸಚಿವ ಅಮಿತ್ ಷಾ ಶ್ಯಾಮ್ ಪ್ರಸಾದ್ ಮುಖರ್ಜಿ ಅವರಿಗೆ ಶ್ರದ್ಧಾಂಜಲಿ ಸಲ್ಲಿಸಿದ್ದಾರೆ